ಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ರೈಲ್ವೇ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ಚಾಲನೆ ನೀಡಿದರು

ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ತ ಸಹಕಾರ ನೀಡಲಾಗುವುದು ಕರ್ನಾಟಕದ ಪ್ರತಿ ಜಿಲ್ಲೆಯನ್ನು ಜೋಡಿಸುವ ಕಾರ್ಯವನ್ನು ರೈಲ್ವೇ ಇಲಾಖೆ ಮಾಡುತ್ತಿದೆ

ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಯಶವಂತಮರ ಕಾರವಾರ ವಾಸ್ಕೋಡಗಾಮ ನೂತನ ರೈಲು ಸೇವೆಯ ಆರಂಭದಿಂದ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರಕಲಿದೆ ಶಿರಾಡಿ ಘಾಟ್ನ ವಾಹನ ದಟ್ಟಣೆ ಸಮಸ್ಯೆಗೂ ಇದರಿಂದ ಪರಿಹಾರ ದೊರಕಲಿದೆ ಎಂದರು ರಾಜ್ತದಲ್ಲಿ ರೈಲು ಯೋಜನೆಗಳ ಅನುಷ್ಠಾನಕ್ಕೆ ತಮ್ಮ ಸರ್ಕಾರ ಅಗತ್ತ ನೆರವು ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ತಿಳಿಸಿದರು ಸಂಸದೆ ಶೋಭ ಕರಂದ್ಲಾಜೆ ಉಪಶ್ಯಿತರಿದ್ದರು ನೂತನ ರೈಲನ್ನು ಮಹಿಳೆಯರೇ ಚಲಾಯಿಸುತ್ತಿರುವುದು ವಿಶೇಷತೆಯಾಗಿವೆ ಇದೇ ವೇಳೆ ಯಶವಂತಮರ ವಿಜಯಮರ ರೈಲುಗಾಡಿಯ ಆಧುನಿಕ ಕೋಚ್ಗಳ ಪರಿವರ್ತನಾ ಸೇವೆಗೂ ಚಾಲನೆ ನೀಡಲಾಯಿತು ಅಂತಾರಾಷ್ಟೀಯ ಮಹಿಳಾ ದಿನದ ಅಂಗವಾಗಿ ನಾಳೆ ಎಲ್ಲಾ ಗ್ರಾಮ ಪಂಜಾಯಿತಿಗಳಿಗೂ ವಿಶೇಷ ಗ್ರಾಮ ಸಭೆ ಮತ್ತು ಮಹಿಳಾ ಸಭೆಗಳನ್ನು ಆಯೋಜಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ ಪಂಚಾಯತ್ ರಾಜ್ ಸಚಿವಾಲಯ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಸಂಬಂಧ ಪತ್ರ ಬರೆದಿದ್ದು ಗ್ರಾಮಸಭೆಗಳಲ್ಲಿ ಪೋಷಣ್ ಪಂಚಾಯತ್ ಅಡಿಯಲ್ಲಿ ಮಹಿಳೆಯರ ಭೂ ಪಕ್ಕುಗಳು ಶಿಕ್ಷಣ ಸುರಕ್ಷತೆ ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಕುರಿತು ಚರ್ಚೆಗಳನ್ನು ನಡೆಸುವಂತೆ ಸೂಚಿಸಿದೆ ನಾಳೆ ಅಂತಾರಾಷ್ಟೀಯ ಮಹಿಳಾ ದಿನ ಈ ಒನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸುದ್ದಿ ವಿಭಾಗ ತೆರೆಮರೆಯಲ್ಲಿರುವ ಮಹಿಳಾ ಸಾಧಕಿಯರನ್ನು ಪರಿಜಯಿಸುವ ಸರಣಿ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದೆ ಇಂದಿನ ಸರಣಿಯ ಮಹಿಳಾ ಸಾಧಕಿ ದಾವಣಗೆರೆಯ ಸುಧಾ ಹುಟ್ಟನಿಂದಲೇ ಪೊಲಿಯೋಗೆ ತುತ್ತಾದ ಸುಧಾ ಕ್ರೀಡಾಪಟು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟಮಟ್ಟದ ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪದಕಗಳನ್ನು ಗಳಿಸಿದ್ದಾರೆ

ಭಕ್ತಿಸ್ಘಡದಲ್ಲಿ ನಡೆದ ರಾಷ್ಟಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ ಗಳಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಅವರು ತಮ್ಮ ಸಾಧನೆಯನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ

ಸರಕಾರ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವ ಬಿ ಶ್ರೀರಾಮುಲು ಬಳ್ಳಾರಿಯಲ್ಲಿಂದು ತಿಳಿಸಿದ್ದಾರೆ

ಬಳ್ಳಾರಿ ಜಿಲ್ಲೆಯ ಮೂವರ ರಕ್ತವನ್ನು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಷೆ ಕಳುಹಿಸಲಾಗಿದೆ ಎಂದರು

ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಸೇರಿದಂತೆ ನಗರ ಪ್ರದೇಶದ ಎಲ್ಲಾ ಸ್ಥಳಗಳಲ್ಲೂ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯ ಸರ್ಕಾರದಿಂದ ಕಾರ್ಯಪಡೆ ರಚಿಸಿ ಕೊರೊನಾ ಪ್ರಕರಣಗಳ ಮೇಲೆ ನಿಗಾ ವಹಿಸಲಾಗಿದೆ ಎಂದರು

ವಿರ್ಪಡಿಸಿದ್ದ ಕಾರ್ಯಕ್ರಮವನ್ನು ಕೃಷಿ ಸಚಿವ ಬಿ

ಪಾಟೀಲ್ ಉದ್ಘಾಟಿಸಿದರು ಬಳಿಕ ಅವರು ಬಡ ರೋಗಿಗಳು ಸಾಧ್ಯವಾದಷ್ಟು ಜನೌಷಧಿ ಕೇಂದ್ರಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು